ರೆಡ್ಡಿ ತಿಳಿಸಿದ್ದಾರೆ

ಇವರ ರಕ್ಷಣೆಗೆ ರಾಜ್ಯ ಹಾಗೂ ಕೇಂದ್ರ ಶ್ರಕೃತಿ ವಿಕೋಪ ನೆರವು ತಂಡಗಳು ಕಾರ್ಯನಿರತವಾಗಿವೆ ಎಂದು ಹೇಳಿದರು

ಕಟ್ಟಡದ ಅವಶೇಷಗಳಡಿಯಿಂದ ಜನರನ್ನು ಹೊರತೆಗೆಯುವ ಕಾರ್ಯ ಸವಾಲಾಗಿದೆ

ಬೆಳಗಾವಿ ಪ್ರಾದೇಶಿಕ ಆಯುಕ್ತ ತುಷಾರ್ ಗಿರಿನಾಥ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಂಗಳೂರು ದೆಹಲಿ ಸೇರಿದಂತೆ ವಿವಿಧೆಯಿಂದ ಧಾವಿಸಿರುವ ರಕ್ಷಣಾ ತಂಡಗಳು ಪರಿಹಾರ ಕಾರ್ಯದಲ್ಲಿ ನಿರತವಾಗಿವೆ ವೈದ್ಯರು ಅಗ್ನಿಶಾಮಕ ಸಿಬ್ಬಂದಿ ಸಹ ಸಮರೋಪಾದಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎಂ

ನಾಗರಾಜ ಜಿಲ್ಲಾಧಿಕಾರಿ ದೀಪಾ ಜೋಳಿನ್ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಡಿಐಜಿ ರವಿಕಾಂತೇಗೌಡ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ವಿತರಿದ್ದರು

ನಾಮಪತ್ರ ಸಲ್ಲಿಕೆಗೆ ಮುನ್ನ ಸಹಸ್ರಾರು ಅಭಿಮಾನಿಗಳು ಚಿತ್ರರಂಗದ ಕಲಾವಿದರು ಸುಮಲತಾ ಅವರೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ದೆಂಬಲ ವ್ಯಕ್ತ ಪಡಿಸಿದರು ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ ಸುಮಲತಾ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿದರು

ಪ್ರಮಾಣ ಪತ್ರವನ್ನು ಗ್ರೀನ್ ಚಾನೆಲ್ ಸಮಿತಿಯ ಅಧ್ಯಕ್ಷ ಬ್ರಿಗೇಡಿಯರ್ ವಿಕ್ರಮ್ ಅಹುಜ ಅವರಿಂದ ಸೇನಾ ರಡಾರ್ ಉದ್ದಮ ಫಟಕದ ಪ್ರಧಾನ ವ್ವಮ್ಮಾಪಕ ಬಿ

ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಅಂಗವಾಗಿ ರಕ್ಷಣಾ ಸಚಿವಾಲಯವು ಸುಲಲಿತ ಉದ್ವಮಕ್ಕೆ ಉತ್ತೇಜನ ನೀಡಲು ಗ್ರೀನ್ ಚಾನೆಲ್ ನೀತಿಯನ್ನು ಅನುಷ್ಟಾನಕ್ಕೆ ತಂದಿದೆ